ದೇವಸ್ಥಾನ ನಿರ್ಮಾಣ ಕಾರ್ಯ ಒಂದು ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ಪೂರ್ಣಗೊಳ್ಳಲಿದೆ ಪಾಟದಾರ್ ಎಂದೇ ಕರೆಯುವ ರೈತ ಸಮುದಾಯದ ಕುಲದೇವತೆ ಉಮಿಯಾ ಮಾತಾ ಬೃಹತ್ ದೇವಾಲಯವಷ್ಟೇ ಅಲ್ಲದೇ ಭವಿಷ್ಕದಲ್ಲಿ ಶಿಕ್ಷಣ ಆರೋಗ್ಯ ರಕ್ಷಣೆ ಮತ್ತು ಸಮುದಾಯ ಸೇವೆಗಳಿಗೆ ಜಾಗತಿಕ ಕೇಂದ್ರವಾಗಿ ಅಭಿವೃದ್ಧಿಯಾಗಲಿದೆ ನಂತರ ಸಭಿಕರನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭ್ರೂಣಹತ್ತೆಯಂತಹ ಸಾಮಾಜಿಕ ಪಿಡುಗುಗಳನ್ನು ನಿರ್ಮೂಲನೆ ಮಾಡಬೇಕೆಂದು ಪಾಟದಾರ್ ಸಮುದಾಯಕ್ಕೆ ಕರೆ ನೀಡಿದರು

ಎರಡನೇ ಪಂತದ ಮೆಟ್ರೋ ರೈಲು ಯೋಜನೆಗೆ ಅವರು ಶಂಕು ಸ್ಥಾಪನೆ ನೆರವೇರಿಸಿದರು ಈ ಯೋಜನೆಗಳಿಂದ ನಗರ ಪ್ರದೇಶಗಳ ಸಂಪರ್ಕ ಸಾಧ್ಯವಾಗುವುದಲ್ಲದೆ ಸಂಚಾರದ ಅವಧಿ ಸುಗಮ ಸಂಚಾರಕ್ಕೆ ಅವಕಾಶ ಕಲ್ಪಿಸಲಿದೆ ಅಹಮದಾಬಾದ್ ಸಮೀಪದ ಜಸ್ಟರ್ ಗ್ರಾಮದಲ್ಲಿ ವಿಶ್ವ ಉಮಿಯಾ ಧಾಮ್ ದೇವಾಲಯ ನಿರ್ಮಾಣಕ್ಕೆ ಪ್ರಧಾನಮಂತ್ರಿ ಶಂಕುಸ್ಥಾಪನೆ ನೆರವೇರಿಸಿದರು ಇದಕ್ಕೂ ಮುನ್ನ ಜಾಮ್ ನಗರದಲ್ಲಿ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡಿ ಮತನಾಡಿದ ನರೇಂದ್ರ ಮೋದಿ ಸೇನಾಪಡೆಗಳ ಶೌರ್ಯ ಕುರಿತು ಪ್ರಶ್ನಿಸುವುದನ್ನು ಪ್ರತಿಪಕ್ಷಗಳು ನಿಲ್ಲಿಸಬೇಕು ಎಂದು ಮನವಿ ಮಾಡಿದರು ಭಯೋತ್ವಾದನೆ ಪಿಡುಗನ್ನು ನಿರ್ಮೂಲನೆ ಮಾಡಬೇಕೆಂಬ ವಿಚಾರದ ಬಗ್ಗೆ ಇಡೀ ದೇಶ ಸಹಮತ ವ್ಯಕ್ತಪಡಿಸಿದೆ ನಮ್ಮ ಸೇನಾಪಡೆಗಳ ಬಗ್ಗೆ ನಮಗೆ ಹೆಮ್ಮೆ ಇರಬೇಕು ಎಂದರು ಭಯೋತ್ಪಾದಕರ ಶಿಬಿರಗಳ ಮೇಲೆ ವಾಯುದಾಳಿ ನಡೆಸಿದ ಸಂದರ್ಭದಲ್ಲಿ ಭಾರತ ರಫೇಲ್ ಯುದ್ಧ ವಿಮಾನವನ್ನು ಹೊಂದಿದ್ದರೆ ಫಲಿತಾಂಶ ಮತ್ತಷ್ಟು ಸಕರಾತ್ಮವಾಗಿ ನಮಗೆ ದೊರೆಯುತ್ತಿತ್ತು ಎಂದು ಮೋದಿ ಹೇಳಿದ್ದಾರೆ ಆಯುಷ್ಠಾನ್ ಭಾರತ್ ಯೋಜನೆ ಬಗ್ಗೆ ಪ್ರಸ್ತಾಪಿಸಿದ ಪ್ರಧಾನಮಂತ್ರಿ ವಿಶ್ವದಲ್ಲೇ ಅತಿ ದೊಡ್ಡ ಆರೋಗ್ಕ ರಕ್ಷಣಾ ಕಾರ್ಯಕ್ರಮಕ್ಕೆ ಭಾರತ ತವರು ನೆಲವಾಗಿದೆ ಬಡವರಿಗೆ ಗುಣಮಟ್ಟದ ಹಾಗೂ ಕೈಗೆಟುಕುವ ದರದಲ್ಲಿ ಆರೋಗ್ಯ ಚಿಕಿತ್ಸಾ ಸೌಲಭ್ಯಗಳು ದೊರೆಯುತ್ತಿವೆ ಎಂದು ತಿಳಿಸಿದ್ದಾರೆ

ರಾಜ್ಲಕ್ಷೆ ಎರಡು ದಿನಗಳ ಭೇಟ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ವಿವಿಧ ಯೋಜನೆಗಳನ್ನು ಉದ್ಘಾಟನೆ ಮಾಡಲಿದ್ದು ಹಲವು ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಅಸಂಘಟಿತ ವಲಯದಲ್ಲಿನ ನೌಕರರಿಗೆ ಮಾಸಿಕ ಮೂರು ಸಾವಿರ ಪಿಂಚಣೆ ನೀಡುವ ರಾಷ್ಷೀಯ ಯೋಜನೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಾಳೆ ಗಾಂಧಿನಗರದಲ್ಲಿ ಚಾಲನೆ ನೀಡಲಿದ್ದಾರೆ

ತಮಿಳುನಾಡಿನ ದಕ್ಷಿಣ ಭಾಗದಲ್ಲಿ ವಿವಿಧ ಅಭಿವೃದ್ದಿ ಯೋಜನೆಗಳನ್ನು ಉದ್ವಾಟಿಸಿದ ನಂತರ ಗೋಯಲ್ ಮಾತನಾಡಿದರು ಎಂಟು ಸಾವಿರ ಕೋಟ ರೂಪಾಯಿ ವೆಚ್ಲದಲ್ಲಿ ನಿರ್ಮಿಸಿರುವ ಸೌರ ವಿದ್ಯುತ್ ಹಾಗೂ ಪವನ ವಿದ್ಯುತ್ ಯೋಜನೆಗಳನ್ನು ರಾಷ್ಟಕ್ಕೆ ಸಮರ್ಪಣೆ ಮಾಡಿದರು ಈ ಯೋಜನೆಗಳಿಂದ ಟುಟಿಕೊರಿನ್ ತಿರುನಲ್ವೇಲಿ ಮತ್ತು ಕನ್ಯಾಕುಮಾರಿ ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿನ ವಿದ್ಯುತ್ ಪರಿಸ್ಥಿತಿ ಸುಧಾರಣೆಯಾಗಲಿದೆ ಎಂದು ನಿರೀಕ್ಷಿಸಲಾಗಿದೆ

ಇತ್ತೀಚೆಗೆ ಭಯೋತ್ವಾದಕರ ಶಿಬಿರಗಳ ಮೇಲೆ ನಡೆದ ವಾಯು ದಾಳಿಗಳಿಂದ ಸಶಸ್ತ ಪಡೆಗಳ ಯೋಧರ ಶೌರ್ಯ ಮತ್ತು ವೃತ್ತಿಪರತೆಯನ್ನು ಪ್ರದರ್ಶಿಸಿದಂತಾಗಿದೆ ಎಂದು ರಾಷ್ಟಪತಿ ಹೇಳಿದರು ದೇಶದ ರಕ್ಷಣೆಯಲ್ಲಿ ಸತಸ್ತ ಪಡೆಗಳು ಅದರಲ್ಲೂ ವಿಶೇಷವಾಗಿ ವಾಯುಪಡೆಯ ಯೋಧರು ಭಾರತದ ಈ ಪ್ರಬಲ ಸಾಮರ್ಥ್ಯವನ್ನು ಬಿಂಬಿಸಿದ್ದಾರೆ ಎಂದು ರಾಷ್ಟಪತಿ ಕೊಂಡಾಡಿದರು

ನಂತರ ಸುದ್ಲಿಗಾರರೊಂದಿಗೆ ಮಾತನಾಡಿದ ಏರ್ಛೀಫ್ ಮಾರ್ಷೆಲ್ ಭಾರತೀಯ ವಾಯುಪಡೆ ಕಾರ್ಯಾಚರಣೆ ಯಶಸ್ವಿಯಾಗಿದ್ದರಿಂದಲೇ ಪಾಕಿಸ್ತಾನ ಪ್ರತಿಕಾರ ತೀರಿಸಿಕೊಳ್ಳಲು ಪ್ರಯತ್ನಿಸಿದೆ ಎಂದು ಹೇಳದರು ಇಂತಹ ಕಾರ್ಯಾಚರಣೆಗಳಲ್ಲಿ ಉಂಟಾದ ಸಾವು ನೋವಿನ ಸಂಬ್ದೆ ವಾಯುಪಡೆಗಳ ಬಳಿ ಇಲ್ಲದಿರುವುದರಿಂದ ಸರ್ಕಾರ ಮಾತ್ರವೇ ಸಾವು ನೋವಿನ ನಿಖರವಾದ ಸಂಖ್ಯೆ ಬಹಿರಂಗಪಡಿಸಲಿದೆ ಎಂದು ಅವರು ಹೇಳಿದರು

ಎಂಗ್ ಕಮಾಂಡರ್ ಅಭಿನಂದನ್ ಅವರನ್ನು ಮತ್ತೆ ವಿಮಾನ ಹಾರಾಟ ಮಾಡಲು ಅವಕಾಶ ಕಲ್ಪಿಸುವಿರಾ ಎಂಬ ಪ್ರಕ್ಷೆಗೆ ಉತ್ತರಿಸಿದ ಅವರು ಅದು ಅವರ ಆರೋಗ್ದದ ಸ್ಥಿರತೆಯನ್ನು ಅವಲಂಭಿಸಿದೆ ಎಂದರು ಮುಂಬರುವ ಲೋಕಸಭಾ ಚುನಾವಣೆಗೆ ಸೀಟು ಹೊಂದಾಣಿಕೆ ಕುರಿತು ಒಮ್ನತಕ್ಕೆ ಬರಲು ಕರ್ನಾಟಕದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಸಮಿತ್ರ ಸರ್ಕಾರದ ಸಮನ್ನಯ ಸಮಿತಿ ಸಭೆ ವಿಫಲವಾಗಿದೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿಂದು ನಡೆದ ಸಮನ್ವಯ ಸಮಿತಿ ಸಭೆಯಲ್ಲಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಉಪಮುಖ್ಯಮಂತ್ರಿ ಡಾ

ವೇಣುಗೋಪಾಲನ್ ಮತ್ತಿತರರು ಭಾಗವಹಿಸಿದ್ದರು

ಸೀಟು ಹೊಂದಾಣಿಕೆ ಕುರಿತು ಪಕ್ಷದ ವರಿಷ್ಠ ಹೆಚ್

ದೇವೇಗೌಡ ವಾರದೊಳಗೆ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ಗಾಂಧಿ ಅವರೊಂದಿಗೆ ಚರ್ಚಿಸಿ ಒಮ್ನತದ ತೀರ್ಮಾನಕ್ಕೆ ಬರಲಿದ್ದಾರೆ ಎಂದು ಸಮನ್ವಯ ಸಮಿತಿಯ ಸದಸ್ಲರೂ ಆಗಿರುವ ಜೆಡಿಎಸ್ ಮುಖಂಡ ಡ್ಲಾನಿಷ್ ಆಲಿ ತಿಳಿಸಿದ್ದಾರೆ ಮತ್ತೊಂದು ಬೆಳವಣಿಗೆಯಲ್ಲಿ ಚಿಂಚೋಳಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಡಾ ಉಮೇಶ್ ಜಾಧವ್ ವಿಧಾನಸಭಾಧ್ವಕ್ಷ ರಮೇಶ್ಕುಮಾರ್ ಅವರನ್ನು ಭೇಟ ಮಾಡಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ ಬಿಜೆಪಿಗೆ ಸೇರ್ಪಡೆಯಾಗಲಿರುವ ಜಾಧವ್ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕಲಬುರಗಿ ಕ್ಷೇತ್ರದಿಂದ ಕಾಂಗ್ರೆಸ್ನ ಹಿರಿಯ ನಾಯಕ ಮಲ್ಲಿಕಾರ್ಜುನ ಖರ್ಗೆ ವಿರುದ್ದ ಸ್ವರ್ಧಿಸುವ ಸಾಧ್ಯತೆಗಳಿವೆ

ಶಿವಭಕ್ತರಿಗೆ ಇದು ಅತ್ಯಂತ ಮಹತ್ವದ ಹಬ್ಬವಾಗಿದೆ ಪ್ರಯಾಗ್ರಾಜ್ನ ಕುಂಭಮೇಳ ನಗರದಲ್ಲಿನ ಸಂಗಮದಲ್ಲಿ ಲಕ್ಷಾಂತರ ಭಕ್ತರು ಪುಣ್ಣಸ್ನಾನ ಮಾಡಿದರು

ನೇಪಾಳದಲ್ಲೂ ಶಿವರಾತ್ರಿ ಹಬ್ಬವನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಲಾಗುತ್ತಿದೆ ಭಾಗಮತಿ ನದಿ ದಂಡೆ ಮೇಲಿರುವ ಐದನೇ ಶತಮಾನದ ಅತ್ಯಂತ ಪ್ರಸಿದ್ದ ಪಶುಪತಿನಾಥ ದೇವಾಲಯಕ್ಕೆ ಸುಮಾರು ಒಂದು ದತಲಕ್ಷದಷ್ಟು ಭಕ್ತರು ಭೇಟ ನೀಡಿ ಪೂಜೆ ಸಲ್ಲಿಸಿದ್ದಾರೆ ಸೋಮವಾರದಂದು ಈ ವರ್ಷದ ಶಿವರಾತ್ರಿ ಹಬ್ಬ ಬಂದಿರುವುದು ಅತ್ವಂತ ಮಹತ್ವದ್ದೆನಿಬಿದೆ ಇಡೀ ದೇವಾಲಯವನ್ನು ವಿಶೇಷವಾಗಿ ಅಲಂಕರಿಸಲಾಗಿತ್ತು ಶ್ರೀಲಂಕಾದಲ್ಲಿ ನೆಲೆಸಿರುವ ತಮಿಳು ಹಿಂದೂ ಸಮುದಾಯದವರು ಮಹಾಶಿವರಾತ್ರಿ ಹಬ್ಬವನ್ನು ಧಾರ್ಮಿಕ ಶ್ರದ್ದಾ ಭಕ್ತಿಯಿಂದ ಆಚರಿಸಿದರು